ರಾಜ್ಯದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡ ಆಡಳಿತಾರೂಢ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹಿನ್ನಡೆ ಸೋಲಿನ ಭೀತಿಯಲ್ಲಿ ಫಟಾನುಫಟಿ ಮೈತ್ರಿ ನಾಯಕರು ದೇತಾದ್ಯಂತ ಬಿಜೆಪಿಗೆ ಭಾರಿ ಜನಬೆಂಬಲ ವ್ಯಕ್ತವಾಗಿರುವುದು ಮತ ಎಣಿಕೆಯ ಮುನ್ನಡೆ ಸಾಬೀತು ಮಾಡಿದೆ

ಉಳಿದಂತೆ ಇತರೆ ಪಕ್ಷಗಳು ಮತ ಎಣಿಕೆಯಲ್ಲಿ ಮುನ್ನಡೆ ಗಳಿಸಿದ್ದಾರೆ

ತೀವ್ರ ಕುತೂಹಲ ಮೂಡಿಸಿರುವ ಮಂಡ್ದ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ದರ್ಥಿ ಸುಮಲತಾ ಅಂಬರೀಷ್ ಹಾಗೂ ಪ್ರತಿಸ್ಥರ್ಧಿ ಮೈತ್ರಿಕೂಟದ ನಿಖಿಲ್ ಕುಮಾರಸ್ವಾಮಿ ನಡುವೆ ತೀವ್ರ ಪೈಪೋಟಿ ಕಂಡುಬಂದಿದೆ

ತಮಿಳುನಾಡಿನ ವೆಲ್ಲೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ರದ್ದಾಗಿದೆ

ಗೋವಾದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ತಲಾ ಒಂದು ಸ್ಥಾನದಲ್ಲಿ ಮುಂದಿದೆ

ಇದು ಸ್ವಾತಂತ್ರ್ವ ಭಾರತದ ಇತಿಹಾಸಲ್ಲೇ ಅತ್ಯಧಿಕ ಮತದಾನವಾಗಿದೆ

ಇದೇ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿದ್ಯುನ್ನಾನ ಮತ ಯಂತ್ರಗಳಲ್ಲಿ ದಾಖಲಾಗಿರುವ ಮತಗಳನ್ನು ವಿವಿಪ್ಕಾಟ್ ಮತಚೀಟಗಳೊಂದಿಗೆ ತಾಳೆ ಹಾಕಲಾಗುತ್ತಿದೆ ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದ್ದು ಪ್ರಮುಖ ರಾಜಕೀಯ ಪಕ್ಷಗಳ ಹಲವು ನಾಯಕರು ಮುನ್ನಡೆಯಲ್ಲಿದ್ದಾರೆ ಉತ್ತರ ಪ್ರದೇಶದ ವಾರಾಣಸಿ ಕ್ಷೇತ್ರದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಿಶ್ಚಿತ ಗೆಲುವಿನ ಮುನ್ನಡೆಯಲ್ಲಿದ್ದಾರೆ ರಾಜಸ್ಥಾನದ ಜೈಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಕೇಂದ್ರ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಮುನ್ನಡೆ ಸಾಧಿಸಿದ್ದರೆ ಮಥುರಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಚಿತ್ರನಟ ಹೇಮಾಮಾಲಿನಿ ಮತ ಎಣಿಕೆಯಲ್ಲಿ ಮುಂದಿದ್ದಾರೆ ಚಂಡೀಗಢದಲ್ಲಿ ಚಿತ್ರನಟಿ ಹಾಗೂ ಬಿಜೆಪಿ ಅಭ್ಯರ್ಥಿ ಕಿರಣ್ ಖೇರ್ ಕೇಂದ್ರ ಸಚಿವ ಹನ್ಗೆರಾಜ್ ಹನ್ಗೆ ದೆಹಲಿ ವಾಯವ್ಯ ಕ್ಷೇತ್ರದಲ್ಲಿ ಮುಂದಿದ್ದಾರೆ ಇತ್ತೀಚೆಗವ್ಲೆ ಬಿಜೆಪಿ ಸೇರ್ಪಡೆಗೊಂಡು ಪೂರ್ವ ದೆಹಲಿಯಿಂದ ಕಣಕ್ಕಿಳಿದಿರುವ ಮಾಜಿ ಕ್ರಿಕೆಟಗ ಗೌತಮ್ ಗಂಭೀರ್ ಮುನ್ನಡೆ ಸಾಧಿಸಿದ್ದಾರೆ ಅಮಿತ್ ಶಾ ಗಾಂಧಿನಗರದಲ್ಲಿ ರಾಜನಾಥ್ ಸಿಂಗ್ ಲಖನೌನಲ್ಲಿ ಸ್ಕೃತಿ ಇರಾನಿ ಆಮೇಥಿಯಲ್ಲಿ ಸೋನಿಯಾಗಾಂಧಿ ರಾಯ್ ಬರೇಲಿಯಲ್ಲಿ ರಾಹುಲ್ ಗಾಂಧಿ ವಯನಾಡ್ನಲ್ಲಿ ಮತ್ತು ಶಶಿತರೂರ್ ತಿರುವನಂತಪುರಂನಲ್ಲಿ ಮುನ್ನಡೆಯಲಿದ್ದಾರೆ ಕೇಂದ್ರ ಸಚಿವರಾದ ಸ್ಕೃತಿ ಇರಾನಿ ನಿತಿನ್ ಗಡ್ಡರಿ ಪೂನಂ ಮಹಾಜನ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಮುನ್ನಡೆಯಲ್ಲಿದ್ದಾರೆ ಜಮ್ನು ಮತ್ತು ಕಾಶ್ಮೀರದ ಶ್ರೀನಗರ ಮತಕ್ಷೇತ್ರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಫಾರೂಕ್ ಅಬ್ದುಲ್ನಾ ಮುನ್ನಡೆಯಲಿದ್ದಾರೆ ಉದಾಂಪುರ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾ

ತೆಲಂಗಾಣದಲ್ಲಿ ಖರೀಂನಗರ್ ಮೆಹಬೂಬಬಾದ್ ಮಲ್ಕಾನ್ಗಿರಿ ನಗರ್ಕರ್ನೂಲ್ ನಲಗೊಂಡ ವಾರಂಗಲ್ ಜಹೀರಾಬಾದ್ ಮೇದಕ್ನಲ್ಲಿ ಟಆರ್ಎಸ್ ಮುನ್ನಡೆಯಲಿದೆ ಅದಿಲಾಬಾದ್ನಲ್ಲಿ ಇತ್ತೀಚಿನ ವರದಿಯಂತೆ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲಿದ್ದಾರೆ ಮಧ್ಯಪ್ರದೇಶದಲ್ಲಿ ಭೂಪಾಲ್ನಲ್ಲಿ ಬಿಜೆಪಿಯ ಸಾದ್ವಿ ಪ್ರಗ್ಯಾಸಿಂಗ್ ಶಾಕೂರ್ ಮತ್ತು ಕಾಂಡ್ವಾದಲ್ಲಿ ಪಕ್ಷದ ಮಹೇಂದ್ರಕುಮಾರ್ ಸಿಂಗ್ ಚೌಹಾಣ್ ಮುನ್ನಡೆಯಲಿದ್ದಾರೆ ಅಂಡಮಾನ್ ನಿಕೋಬಾರ್ನಲ್ಲೂ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲಿದ್ದು ಕೇರಳದಲ್ಲಿ ವಡಕರ ಕಾಸರಗೋಡು ಅಲಮಳ ಮತ್ತು ಕೋಝಿಕೋಡ್ನಲ್ಲಿ ಸಿಪಿಐಎಂ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ದಾರೆ ಪುದುಚೇರಿಯಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಕರ್ನಾಟಕದಲ್ಲಿ ಬಹುಪಾಲು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಮುಂದಿದ್ದು ಆಡಳಿತಾರೂಢ ಜೆಡಿಎಸ್ ಕಾಂಗ್ರೆಸ್ ಮೈತಿಗೆ ಭಾರೀ ಹಿನ್ನಡೆಯಾಗಿದೆ

ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಮುನ್ನಡೆಯಲ್ಲಿದ್ದು ಶ್ರತಿಸ್ಪರ್ಧಿ ಬಿ

ಹರಿಶ್ರಸಾದ್ ಹಿನ್ನಡೆಯಲ್ಲಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಹಾಗು ಬಿಜೆಪಿ ಅಭ್ಯರ್ಥಿ ಡಿ

ಸದಾನಂದ ಗೌಡ ಮುಂದಿದ್ದು ಮೈತಿ ಅಭ್ಯರ್ಥಿ ಹಾಗೂ ರಾಜ್ಯ ಸಚಿವ ಕೃಷ್ಣದೈರೇಗೌಡ ಹಿನ್ನಡೆಯಲ್ಲಿದ್ದಾರೆ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ವರ್ಥಿ ರಿಜ್ವಾನ್ ಅರ್ಷದ್ ಬಿಜೆಪಿ ಅಭ್ಯರ್ಥಿ ಪಿ

ಮೋಹನ್ ಅವರಿಗಿಂತ ಮುಂದಿದ್ದಾರೆ ಬೆಂಗಳೂರು ಗ್ರಮಾಂತರ ಕ್ಷೇತ್ರದಲ್ಲಿ ಮೈತ್ರಿಕೂಟದ ಡಿ

ಸುರೇಶ್ ತಮ್ಮ ಸಮೀಪದ ಪ್ರತಿಸ್ಥರ್ಧಿ ಬಿಜೆಪಿಯ ಡಾ ಅಶ್ವಕ್ಕ ನಾರಾಯಣ ಅವರಿಗಿಂತ ಮುನ್ನಡೆಯಲಿದ್ದಾರೆ

ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಗೆಲುವು ಬಹುತೇಕ ಖಿಚಿತವಾಗಿದೆ

ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿಯ ಅನಂತ ಕುಮಾರ್ ಹೆಗಡೆ ಭಾರೀ ಮತಗಳ ಅಂತರದ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅವರು ತಮ್ನ ಸಮೀಪದ ಪ್ರತಿಸ್ವರ್ಧಿ ಕಾಂಗ್ರೆಸ್ನ ಆನಂದ್ ಅಸ್ಫೋಟಕರ್ಗಿಂತ ಮುಂದಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿಯ ಬಿ

ರಾಘವೇಂದ್ರ ಮತ ಎಣಿಕೆಯಲ್ಲಿ ಭಾರೀ ಮುನ್ನಡೆಯಲ್ಲಿದ್ದು ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಹಿನ್ನಡೆ ಅನುಭವಿಸುತ್ತಿದ್ದಾರೆ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ತುಮಕೂರು ಕ್ಷೇತ್ರದಲ್ಲಿ ಮತ ಎಣಿಕೆಯಲ್ಲಿ ಹಿಂದೆ ಬಿದ್ದಿದ್ದು ಬಿಜೆಪಿ ಅಭ್ಯರ್ಥಿ ಜಿ

ಬಸವರಾಜ್ ಅವರಿಗಿಂತ ಹಿನ್ನಡೆಯಲ್ಲಿದ್ದು ಈ ಬಾರಿ ಸೋಲಿನ ಭೀತಿಯಲ್ಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಬಿ

ಬಚ್ಚೇಗೌಡ ಮುಂದಿದ್ದು ಪ್ರತಿಸ್ಥರ್ಧಿ ಮೈತ್ರಿ ಅಭ್ಯರ್ಥಿ ಹಾಗು ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯಿಲಿ ಭಾರೀ ಹಿನ್ನಡೆಯಲ್ಲಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲುವಿನತ್ತ ಸಾಗಿದ್ದಾರೆ ಎಂಬುದು ಅವರು ಗಳಿಸಿರುವ ಭಾರೀ ಮುನ್ನಡೆಯೇ ಸಾಕ್ಷಿಯಾಗಿದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತಗಳ ಎಣಿಕೆ ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯುತ್ತಿದ್ದು ಬಿಜೆಪಿ ಅಭ್ಯರ್ಥಿ ವೈ ದೇವೇಂದ್ರಪ್ಪ ಕಾಂಗ್ರೆಸ್ನ ವಿ

ಮೊದಲು ಮುನ್ನಡೆಯಲ್ಲಿದ್ದ ಕಾಂಗ್ರೆಸ್ ಅಭ್ಯರ್ಥಿಗೆ ನಂತರದ ಸುತ್ತಿನಲ್ಲಿ ಹಿನ್ನಡೆ ಉಂಟಾಯಿತು ಲೋಕಸಭೆಯಲ್ಲಿನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯಲ್ಲಿದ್ದು ಬಿಜೆಪಿಯ ಡಾ ಉಮೇಶ್ ಜಾಧವ್ ಮುಂದಿದ್ದು ಸೋಲಿಲ್ಲದ ಸರದಾರ ಎಂದೇ ಬಿಂಬಿತರಾಗಿದ್ದ ಖರ್ಗೆ ಈ ಬಾರಿ ಸೋಲಿನ ಭೀತಿ ಎದುರಿಸುತ್ತಿದ್ದಾರೆ ರಾಜ್ಯದ ಗಮನ ಸೆಳೆದಿರುವ ಜಿದ್ದಾಜಿದ್ದಿನ ಹೋರಾಟ ಕಂಡುಬಂದಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪುತ್ರ ಹಾಗೂ ಮೈತ್ರಿ ಅಭ್ವರ್ಥಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಚಿತ್ರನಟ ದಿವಂಗತ ಅಂಬರೀತ್ ಪತ್ನಿ ಪಕ್ಷೇತರ ಅಭ್ವರ್ಥಿ ಸುಮಲತಾ ನಡುವೆ ತೀವ್ರ ಪೈಮೋಟ ನಡೆದಿದೆ ಧಾರವಾಡದಲ್ಲಿ ಬಿಜೆಪಿಯ ಪ್ರಹ್ನಾದ್ ಜೋಷಿ ಮೈತ್ರಿ ಅಭ್ಯರ್ಥಿ ವನಯ್ ಕುಲಕರ್ಣಿ ವಿರುದ್ಧ ಮುನ್ನಡೆ ಸಾಧಿಸಿದ್ದಾರೆ ದಾವಣಗೆರೆಯಲ್ಲಿ ಬಿಜೆಪಿಯ ಜಿ

ಸಿದ್ದೇಶ್ವರ್ ಮೈತ್ರಿ ಅಭ್ಯರ್ಥಿ ಮಂಜಪ್ಪ ವಿರುದ್ಧ ಮುಂದಿದ್ದಾರೆ ಬೆಳಗಾವಿಯಲ್ಲಿ ಬಿಜೆಪಿಯ ಸುರೇಶ್ ಅಂಗಡಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ವಿಜಯಪುರದಲ್ಲಿ ಬಿಜೆಪಿ ಅಭ್ವರ್ಥಿ ಹಾಗೂ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿಯ ಪಿಸಿಗದ್ದಿಗೌಡರ್ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ನಳನ್ ಕುಮಾರ್ ಕಟೀಲ್ ರಾಯಚೂರಿನಲ್ಲಿ ಬಿಜೆಪಿಯ ರಾಜ ಅಮರೇಶ್ ನಾಯಕ್ ಚಾಮರಾಜನಗರದಲ್ಲಿ ಕಾಂಗ್ರೆಸ್ನ ಧುವನಾರಾಯಣ್ ಬೀದರ್ನಲ್ಲಿ ಬಿಜೆಪಿಯ ಭಗವಂತ ಖೂಬಾ ಕೊಪ್ಪಳದಲ್ಲಿ ಬಿಜೆಪಿಯ ಕರಡಿ ಸಂಗಣ್ಣ ಮತ ಎಣಿಕೆಯಲ್ಲಿ ಮುಂದಿದ್ದಾರೆ ರಾಜ್ಞದ ಕುಂದಗೋಳ ಮತ್ತು ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ ಸಚಿವ ಸಿ

ಶಿವಳ್ಳ ಅವರ ನಿಧನದಿಂದ ತೆರವಾಗಿದ್ದ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಜರ್ಥಿ ಕುಸುಮಾ ಶಿವಳ್ಳಿ ಮುನ್ನಡೆಯಲ್ಲಿದ್ದಾರೆ ಚಿಂಚೋಳಿ ಶಾಸಕ ಸ್ಥಾನಕ್ಕೆ ಡಾ ಉಮೇಶ್ ಜಾಧವ್ ರಾಜೀನಾಮ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ನಡೆದಿದ್ದು ಮತ ಎಣಿಕೆಯಲ್ಲಿ ಬಿಜೆಪಿಯ ಅವಿನಾಶ್ ಜಾಧವ್ ಮುಂದಿದ್ದಾರೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಅಭಿವೃದ್ದಿ ಕಾರ್ಯಗಳಿಗೆ ದೇಶದ ಜನರು ಅಭೂತಪೂರ್ವ ದೆಂಬಲ ವ್ವಕ್ತಪಡಿಸಿದ್ದು ದೇಶಾದ್ದಂತ ಬಿಜೆಪಿ ಗೆಲುವು ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಪ್ರಕಿಕ್ರಿಯಿಸಿದ್ದಾರೆ ವಿಜಯಪುರದಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆಯಲ್ಲಿ ತಾವು ಗೆಲುವಿನ ಹಾದಿಯಲ್ಲಿದ್ದು ಕೇಂದ್ರ ಸಂಪುಟದಲ್ಲಿ ಸಚಿವ ಸ್ಥಾನ ಪಕ್ಷದ ವರಿಷ್ಠರಿಗೆ ಬಿಟ್ಟ ವಿಚಾರ ಎಂದು ಪ್ರತಿಕ್ರಿಯಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ನ ಫಟಾನುಫಟ ನಾಯಕರು ಸೋಲಿನ ಭೀತಿಯಲ್ಲಿದ್ದು ಜನರು ಆ ಪಕ್ಷವನ್ನು ದೇಶಾದ್ಯಂತ ತಿರಸ್ತರಿಸಿರುವ ಸಂಕೇತವಾಗಿದೆ ಎಂದು ಜಿಗಜಿಣಗಿ ಹೇಳಿದರು ಬಿಜೆಪಿಯ ರಾಷ್ಟೀಯ ಏಕತಾ ವಾದಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ದೆಂಬಲ ವ್ಯಕ್ತವಾಗಿರುವುದು ಮತ ಎಣಿಕೆಯ ಫಲಿತಾಂಶದಿಂದ ಸ್ಪಷ್ಟವಾಗಿದೆ ಎಂದು ಸಿಪಿಐ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಗೆ ಉತ್ತರ ಭಾರತದಾದ್ಯಂತ ನಿರೀಕ್ಷೆಗಿಂತ ಭಾರೀ ಜನಬೆಂಬಲ ವ್ಹಕ್ತವಾಗಿದೆ ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಹಿಂದೆಂದಿಗಿಂತಲೂ ದೊಡ್ಡ ಪ್ರಮಾಣದಲ್ಲಿ ಪಕ್ಷ ಸಾಧನೆ ಮಾಡಿದೆ ಎಂದು ಅವರು ಹೇಳಿದ್ದಾರೆ

ನಿಖರ ಮತ್ತು ತಾಜ ಫಲಿತಾಂಶ ವಿವರಗಳನ್ನು ಪ್ರಸಾರ ಮಾಡುತ್ತಿದೆ

ಅಲ್ಲದೆ ಸುದ್ದಿ ಸೇವಾ ವಿಭಾಗ ವಿಶೇಷ ಸುದ್ದಿಸಂಚಿಕೆಗಳನ್ನು ಪ್ರಸಾರ ಮಾಡುತ್ತಿದೆ